ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಪ್ರಮುಖ ನಾಯಕರ ಬಿರುಸಿನ ಪ್ರಚಾರ ಇಂದು ಮಂಗಳೂರು ಬೆಂಗಳೂರಲ್ಲಿ ನರೇಂದ್ರ ಮೋದಿ ಕೋಲಾರ ಚಿತ್ರದುರ್ಗ ಕೆ ಆರ್ ನಗರದಲ್ಲಿ ರಾಹುಲ್ ಗಾಂಧಿ

ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಡಿ ವಿ ಸದಾನಂದಗೌಡ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಬೈಕ್ ರ್ಖಾಲಿಯಲ್ಲಿ ಪಾಲ್ಗೊಂಡು ಮತಯಾಚಿಸಿದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಗೋವಿಂದರಾಜ ನಗರ ಮತ್ತು ವಿಜಯನಗರಗಳಲ್ಲಿ ಪ್ರಚಾರ ನಡೆಸಿದರು ರಾಜ್ಞದಲ್ಲಿಂದ ಬಿಜೆಪಿ ಹಿರಿಯ ನಾಯಕ ಪಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡು ಪ್ರಚಾರ ಕೈಗೊಳ್ಳಲಿದ್ದಾರೆ ಮಂಗಳೂರಿನ ನೆಹರೂ ಮೈದಾನದಲ್ಲಿ ನಡೆಯುವ ಸಮಾವೇಶದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರ ಅವರು ಮತ ಯಾಚಿಸಲಿದ್ದಾರೆ ನಂತರ ಅವರು ಬೆಂಗಳೂರಿನಲ್ಲಿ ಬಹಿರಂಗ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ

ರಾಹುಲ್ ಗಾಂಧಿ ಇವರು ಚಿತ್ರದುರ್ಗ ಮತ್ತು ಕೆ ಆರ್ ನಗರದಲ್ಲಿ ಪ್ರಚಾರ ಭಾಷಣ ಮಾಡಲಿದ್ದಾರೆ

ಹಿರಿಯ ವಿಜ್ಞಾನಿ ಹಾಗೂ ಇಸ್ತೋ ಉಪಗ್ರಹ ಕೇಂದ್ರದ ಮಾಜಿ ನಿರ್ದೇಶಕ ಡಾ ಎಸ್ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ನಿಧನರಾಗಿದ್ದಾರೆ

ಜೆಲ್ಲಾ ಕೇಂದ್ರಗಳು ನಗರ ಪಟ್ಟಣಗಳಲ್ಲಿ ಅಂಬೇಡ್ಗರ್ ಪುತ್ತಳಗಳಿಗೆ ಗೌರವಾರ್ಪಣೆ ಮೆರವಣಿಗೆ ಕಾರ್ಯಕ್ರಮಗಳು ಏರ್ಪಾಡಾಗಿವೆ

ಬ್ರಿಟಿಷ್ ಭಾರತೀಯ ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ಈ ಘಟನೆಗೆ ಬಲಿಯಾದ ನೂರಾರು ಅನಾಮಧೇಯ ಹುತಾತ್ವರಿಗೆ ದೇಶ ಗೌರವ ನಮನ ಸಲ್ಲಿಸುತ್ತಿದೆ